ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಇಂಡೋ ಪೆಸಿಫಿಕ್ ದೃಷ್ಟಿಕೋನದ ಪ್ರಮುಖ ಭಾಗವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಆಸಿಯನ್ನ ಆರ್ಥಿಕ ಅಭಿವೃದ್ದಿ ಸಮಗ್ರತೆ ಹಾಗೂ ಆಯೋಜನೆ ಭಾರತದ ಮೂಲ ಆಸಕ್ತಿಯಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಆಸಿಯಾನ್ ರಾಷ್ಸಗಳೊಂದಿಗೆ ಸಹಕಾರ ವಿಸ್ತರಣೆಗೆ ಭಾರತ ಸಿದ್ದವಾಗಿದೆ ಅದರಲ್ಲೂ ಪ್ರಮುಖವಾಗಿ ಸಮುದ್ರ ಮಾರ್ಗ ವಾಯುಮಾರ್ಗ ಸಂಪರ್ಕಗಳನ್ನು ಡಿಜೆಟಲ್ ಲಿಂಕ್ಗಳ ಮೂಲಕ ಉತ್ತಮಪಡಿಸಲು ವಿಶೇಷ ಗಮನ ಹರಿಸಲಾಗುವುದು ಎಂದು ನರೇಂದ್ರ ಮೋದಿ ಹೇಳಿದರು ಇದಕ್ಕೂ ಮುನ್ನ ಬ್ಯಾಂಕಾಕ್ನಲ್ಲಿಂದು ಆದಿತ್ತ ಬಿರ್ಲಾ ಸಮೂಹದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಥೈಲ್ಯಾಂಡ್ನ ಕೈಗಾರಿಕೋದ್ದಮಿಗಳಗೆ ಆಹ್ಲಾನ ನೀಡಿದರು ಭಾರತ ಈಗ ಹೂಡಿಕೆಗೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಆಕರ್ಷಣೀಯ ಸ್ನಳಗಳಲ್ಲಿ ಒಂದಾಗಿದೆ ಎಂದು ಅವರು ಹೇಳಿದರು ದೇಶದ ತೆರಿಗೆ ವ್ಲವಸ್ಥೆಯಲ್ಲಿ ಗಣನೀಯ ಸುಧಾರಣೆ ತರಲಾಗಿದ್ದು ತೆರಿಗೆ ಸ್ನೇಹಿ ಆಡಳಿತಕ್ಕೆ ಒತ್ತು ನೀಡಲಾಗಿದೆ ನೇರ ನಗದು ವರ್ಗಾವಣೆ ಸೌಲಭ್ಯದಿಂದ ಮಧ್ಯವರ್ತಿಗಳ ಹಾವಳ ತಡೆಗಟ್ಟಲಾಗಿದ್ಲು ಸರ್ಕಾರದ ಸೌಲಭ್ಞಗಳು ಜನರಿಗೆ ಸಮರ್ಪಕವಾಗಿ ತಲುಪುತ್ತಿವೆ ಸುಧಾರಣಾ ವಲಯದಲ್ಲಿ ಭಾರತ ಉತ್ತಮ ಸಾಧನೆಯತ್ತ ಸಾಗಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಸುವರ್ಣ ಮಹೋತ್ವದಲ್ಲಿ ಆದಿತ್ಯ ಬಿರ್ಲಾ ಸಮೂಹದ ಅಧ್ಯಕ್ಷ ಕುಮಾರ ಮಂಗಳಂ ಬಿರ್ಲಾ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವದಲ್ಲಿ ಭಾರತದ ಫನತೆಯನ್ನು ಹೆಚ್ಚಿಸಿದ್ದಾರೆ ಎಂದರು

ಅಮೆರಿಕಾ ಚೀನಾ ವ್ವಾಪಾರ ವಿವಾದ ಕುರಿತಂತೆ ಆಗ್ನೇಯ ಏಷ್ಯಾ ರಾಷ್ವಗಳು ಒಗ್ಗಟ್ಟಾಗಿ ಒಂದೇ ಧ್ವನಿಯಲ್ಲಿ ವಿಷಯ ಮಂಡನೆ ಮಾಡಬೇಕು ಎಂದು ಮಲೇಷ್ಕಾ ಪ್ರಧಾನಮಂತ್ರಿ ಮಹಾತಿರ್ ಮೊಹಮ್ಮದ್ ಹೇಳಿದ್ದಾರೆ ಥೈಲಾಂಡ್ನಲ್ಲಿ ಅಸಿಯಾನ್ ಶೃಂಗಸಭೆಯ ನೇಪಥ್ವದಲ್ಲಿ ನಿನ್ನೆ ನಡೆದ ವ್ವಾಪಾರ ವೇದಿಕೆ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿ ಅಮೆರಿಕಾದ ಹೆಚ್ಚಿನ ಜನರು ಈ ವಾಣಿಜ್ಞ ಸಮರದ ವಿರುದ್ದವಿದ್ದಾರೆ ಎಂದರು ದಕ್ಷಿಣ ಚೀನಾ ಸಮುದ್ರದಲ್ಲಿ ದೀರ್ಘಕಾಲಿಕ ಶಾಂತಿ ಹಾಗೂ ಸ್ವಿರತೆಗಾಗಿ ವಾಯುವ್ನ ಏಷ್ಯಾ ರಾಷ್ಷಗಳೊಂದಿಗೆ ಕಾರ್ಯನಿರ್ವಹಿಸಲು ಚೀನಾ ಸಿದ್ದವಿದೆ ಎಂದು ಚೀನಾ ಶ್ರಧಾನಿ ಲಿ ಕೆಕ್ವಿಯಾಂಗ್ ಹೇಳಿದ್ದಾರೆ ಈ ಕುರಿತು ಹೇಳಿಕೆ ನೀಡಿರುವ ಅವರು ದಕ್ಷಿಣ ಚೀನಾ ಸಮುದ್ರದ ಸಂಹಿತೆಗೆ ಅನುಗುಣವಾಗಿ ಅಸಿಯಾನ್ ರಾಷ್ಷಗಳೊಂದಿಗೆ ಕಾರ್ಯನಿರ್ವಹಿಸಲು ಚೀನಾ ಆಸಕ್ತಿ ಹೊಂದಿದೆ ಎಂದು ಹೇಳಿದ್ದಾರೆ ಸೇನಾ ವಲಯದಲ್ಲಿ ಆರೋಗ್ಲ ಶಿಕ್ಷಣ ಸೇರಿದಂತೆ ಪ್ರಮುಖ ಮೂರು ಒಡಂಬಡಿಕೆಗಳಿಗೆ ಭಾರತ ಮತ್ತು ಉಜ್ಲೇಕಿಸ್ತಾನ ರಾಷ್ಸಗಳು ಸಹಿ ಹಾಕಿವೆ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಹಾಗೂ ಉಜ್ಲೇಕಿಸ್ತಾನದ ರಕ್ಷಣಾ ಸಚಿವ ಮೇಜರ್ ಜನರಲ್ ನಿಜಾಮೋವಿಜ್ ತಾಷ್ಕೆಂಟ್ನಲ್ಲಿ ನಿನ್ನೆ ಸಹಿ ಹಾಕಿದರು ಶಾಂಫೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಕ್ಷಣಾ ಸಚಿವರು ಉಜ್ಜೆಕಿಸ್ತಾನಕ್ಕೆ ಮೂರು ದಿನಗಳ ಭೇಟ ನೀಡಿದ್ದಾರೆ

ಏಷ್ಯಾ ವಲಯದಲ್ಲಿರುವ ಹಲವು ರಾಷ್ಸಗಳು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗಿವೆ ಈ ರಾಷ್ಟಗಳು ಮಾಲಿನ್ನ ನಿಯಂತ್ರಣ ತಡೆಗಟ್ಟುವ ಪ್ರಯತ್ನದಲ್ಲಿ ಮುಂಚೂಣೆಯ ಸಾಲಿನಲ್ಲಿರಬೇಕು ಎಂದು ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಅಂಟೊನಿಯೋ ಗುಟಿರಸ್ ಹೇಳಿದ್ದಾರೆ ಹೆಚ್ಚಿನ ವಿಷ್ಣಾ ರಾಷ್ಸಗಳಲ್ಲಿ ಕಲ್ಲಿದ್ದಲು ಇಂಧನದ ಪ್ರಮುಖ ಮೂಲವಾಗಿದ್ದು ಹವಾಮಾನ ವೈಪರೀತ್ವಕ್ಷೆ ಕಾರಣವಾಗುತ್ತಿದೆ ಎಂದವರು ಹೇಳಿದ್ದಾರೆ

ವಾಯುವ್ಯ ಭಾಗದ ಸಮುದ್ರದಲ್ಲಿ ಶ್ರೀಲಂಕಾ ನೌಕಾ ಪಡೆ ಈ ಮೀನುಗಾರರನ್ನು ವಶಕ್ಕೆ ಪಡೆದಿದೆ

ಚೀನಾ ಆಡಳಿತ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾಕಾರರು ಅಧಿಕೃತ ಸುದ್ದಿಸಂಸ್ಥೆ ಮೇಲೆ ನಡೆಸಿದ ಮೊದಲ ದಾಳಿ ಇದಾಗಿದೆ ವಿಶ್ವವಿದ್ಯಾಲಯ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಕಾರ್ಹೊರೇಟ್ ಸಾಮಾಜಿಕ ಹೊಣೆಗಾರಿಕೆಗೂ ಮುಂದಾಗಬೇಕೆಂದು ವಿಶ್ವವಿದ್ಯಾಲಯಗಳಿಗೆ ರಾಷ್ಸಪತಿ ರಾಮನಾಥ್ ಕೋವಿಂದ ತಾಕಿತು ಮಾಡಿದ್ದಾರೆ ಅಲ್ಲದೇ ಶಿಕ್ಷಣ ಸಂಸ್ಥೆಗಳು ವಿದ್ವಾರ್ಥಿಗಳನ್ನು ಹಳ್ಳಗಳಗೆ ಕಳುಹಿಸಿ ಅಲ್ಲಿನ ಜೀವನ ಶ್ಯಿತಿಯನ್ನು ಅರಿಯುವಂತೆ ಮಾಡಬೇಕು ಎಂದು ಹೇಳಿದ್ದಾರೆ

ಉತ್ತರ ಪ್ರದೇಶ ಇಂಧನ ನಿಗಮದ ನೌಕರರ ಭವಿಷ್ಣನಿಧಿ ಹಣವನ್ನು ಹಗರಣ ಪೀಡಿತ ಡಿಎಚ್ಎಫ್ಎಲ್ನಲ್ಲಿ ಹೂಡಿಕೆ ಮಾಡಿರುವುದನ್ನು ಸಿಬಿಐ ತನಿಖೆಗೆ ವಹಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ ಈ ಹಗರಣ ಕುರಿತಂತೆ ನಿನ್ನೆ ರಾಜ್ಯ ಇಂಧನ ನಿಗಮದ ಇಬ್ಲರು ಅಧಿಕಾರಿಗಳನ್ನು ಬಂಧಿಸಲಾಗಿದೆ

ಈ ಕುರಿತಂತೆ ಲಕ್ಷೋದ ಹಜ್ರತ್ ಗಂಜ್ ಕಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಈ ಹಗರಣವನ್ನು ಸಿಬಿಐಗೆ ವಹಿಸುವವರೆಗೆ ಆರ್ಥಿಕ ಅಪರಾಧ ಪಡೆ ತನಿಖೆ ನಡೆಸಲಿದೆ ಎಂದು ಮುಖ್ಲಮಂತ್ರಿ ಯೋಗಿ ಆದಿತ್ತನಾಥ್ ಹೇಳಿದ್ದಾರೆ ನವದೆಹಲಿಯ ಸಫ್ವರ್ ಜಂಗ್ ಆಸ್ಪತ್ರೆಯಲ್ಲಿ ರೋಬೋಟಿಕ್ ಸರ್ಜರಿ ಸೌಲಭ್ಲವನ್ನು ಕೇಂದ್ರ ಆರೋಗ್ಗ ಮತ್ತು ಕುಟುಂಬ ಕಲ್ಡಾಣ ಸಚಿವ ಹರ್ಷವರ್ಧನ್ ಉದ್ಘಾಟಿಸಿದ್ದಾರೆ ಈ ಅತ್ವಾಧುನಿಕ ಸೌಲಭ್ಯ ಪ್ರೊಸ್ಸೇಟ್ ಕಿಡ್ನಿ ಬ್ಲಾಡರ್ ಕ್ಕಾನ್ಸರ್ ಮತ್ತು ಮೂತ್ರಪಿಂಡ ವೈಫಲ್ಯದಂತಹ ಮೂತ್ರ ಸಂಬಂಧಿ ಕ್ಯಾನ್ಸರ್ ಪೀಡಿತ ಬಡ ರೋಗಿಗಳಿಗೆ ಉಚಿತವಾಗಿ ದೊರೆಯಲಿದೆ

ಎಫ್ಎಂ ರೈನ್ ಬೋ ಹಾಗೂ ಹೆಚ್ಚುವರಿ ತರಾಂಗಾಂತರಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವೀಕ್ಷಕ ವಿವರಣೆಯನ್ನು ಆಲಿಸಬಹುದಾಗಿದೆ ಓಡಿತಾದ ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಎರಡನೇ ಪಂದ್ಯದಲ್ಲಿ ಎಂಟು ಬಾರಿ ಚಾಂಪಿಯನ್ ಆಗಿರುವ ಭಾರತದ ಪುರುಷರ ಹಾಕಿ ತಂಡ ರಷ್ಯಾ ತಂಡವನ್ನು ಪರಾಭವಗೊಳಿಸಿ ಟೋಕಿಯೋದಲ್ಲಿ ನಡೆಯಲಿರುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಅರ್ಹತೆ ಪಡೆಯಿತು